ನಿರ್ಭಯಾ ಅತ್ಕಾಚಾರ ಪತ್ಯೆ ಪ್ರಕರಣದ ನಾಲ್ವರು ತಪ್ಪಿತಸ್ವರಿಗೆ ಮರಣ ದಂಡನೆ ಶಿಕ್ಷೆ ಜಾರಿಯನ್ನು ಮುಂದೂಡಿದ ದೆಹಲಿ

ಭಯೋತ್ಪಾದನೆ ಕುರಿತ ಭಾರತದ ಕಠಿಣ ನಿಲುವು ಜಾಗತಿಕ ವಲಯದಲ್ಲಿ ಹೆಚ್ಚಿನ ಗಮನ ಸೆಳೆದಿದೆ ವಿದೇಶಾಂಗ

ಲೋಕಸಭೆಯಲ್ಲಿ ಸ್ವೀಕರ್ ಓಂ ಬಿರ್ಲಾ ಸದನದ ಘನತೆ ಹಾಗೂ ಗಾಂಭೀರ್ಯವನ್ನು ಕಾಯ್ದುಕೊಳ್ಳುವಂತೆ ಸದಸ್ಯರಿಗೆ ಮನವಿ ಮಾಡಿಕೊಂಡ ನಂತರ ಕಲಾಪವನ್ನು ನಾಳೆಗೆ ಮುಂದೂಡಿದರು

ಸದಸ್ಯರು ಸದನದ ಘನತೆ ಹಾಗೂ ಗಾಂಭೀರ್ಯವನ್ನು ಕಾಪಾಡಬೇಕು ಹಿರಿಯ ಸದಸ್ಯರು ಸಂಸದೀಯ ಸಂಪ್ರದಾಯಗಳನ್ನು ಪಾಲಿಸಿ ಸದನ ವ್ನವಸ್ಥಿತವಾಗಿ ನಡೆಯುವುದನ್ನು ಖಾತರಿಪಡಿಸಬೇಕು ಎಂದು ಮನವಿ ಮಾಡಿದರು

ಕಾಂಗ್ರೆಸ್ ತ್ಲಣಮೂಲ ಕಾಂಗ್ರೆಸ್ ಡಿಎಂಕೆ ಸಮಾಜವಾದಿ ಪಕ್ಷ ಬಹುಜನ ಸಮಾಜ ಪಕ್ಷ ಹಾಗೂ ಎಡಪಕ್ಷಗಳು ಸೇರಿದಂತೆ ಪ್ರತಿಪಕ್ಷಗಳ ಸದಸ್ಯರು ವಿಷಯ ಪ್ರಸ್ತಾಪಿಸಿ ಗೃಹ ಸಚಿವರ ರಾಜೀನಾಮೆಗೆ ಒತ್ತಾಯಿಸಿದರು ಈ ಗದ್ದಲದ ನಡುವೆಯೇ ಸ್ಪೀಕರ್ ನಿಗದಿತ ಕಾರ್ಯಕ್ರಮದಂತೆ ಕಲಾಪ ನಡೆಸಲು ನಿರ್ಧರಿಸಿದರು ದೆಹಲಿಯ ಗಲಭೆ ಪ್ರದೇಶಗಳಲ್ಲಿ ಸಹಜ ಸ್ಟಿತಿ ಮೂಡಿದ ನಂತರ ವಿಷಯದ ಚರ್ಚೆಗೆ ಸದನದಲ್ಲಿ ಅವಕಾಶ ಮಾಡಿಕೊಡುವುದಾಗಿ ಹೇಳಿದ ಸ್ಪೀಕರ್ ಪ್ರತಿಪಕ್ಷಗಳ ಸದಸ್ನರ ಮನವೊಲಿಸಲು ಯತ್ನಿಸಿದರು ದೇಶಾದ್ಯಂತ ಶಾಂತಿ ಮತ್ತು ಸೌಹಾರ್ದತೆ ಮೂಡುವಂತೆ ಕಾರ್ಯ ನಿರ್ವಹಿಸುವುದು ಎಲ್ಲ ಸದಸ್ನರ ಹೊಣೆಯಾಗಿದೆ ಎಂದು ಸ್ವೀಕರ್ ಮನವಿ ಮಾಡಿದರು ಆದರೆ ಸಭಾಧ್ಯಕ್ಷರು ಪದೇಪದೇ ಮಾಡಿಕೊಂಡ ಮನವಿಯ ನಂತರವೂ ಪ್ರತಿಪಕ್ಷಗಳ ಸದಸ್ತರು ಬ್ಯಾನರ್ನೊಂದಿಗೆ ಆಡಳಿತ ಪಕ್ಷದ ಸದಸ್ತರ ಕಡೆ ಧಾವಿಸಿದರು ಇದನ್ನು ಆಡಳಿತಾರೂಢ ಸದಸ್ಯರು ತೀವ್ರವಾಗಿ ವಿರೋಧಿಸಿದರು ಇದರಿಂದ ಸದನದಲ್ಲಿ ಕೋಲಾಹಲ ಉಂಟಾಯಿತು ಹಿರಿಯ ಸಚಿವರು ಸದಸ್ಯರನ್ನು ಶಾಂತರಾಗಿಸಲು ಯಕ್ನಿಸಿದರು ಈ ಸಂದರ್ಭದಲ್ಲಿ ಸ್ವೀಕರ್ ಓಂ ಬಿರ್ಲಾ ಕಲಾಪವನ್ನು ನಾಳೆಗೆ ಮುಂದೂಡಿದರು

ದೆಹಲಿಯ ಓರ್ವ ವ್ಯಕ್ತಿ ಹಾಗೂ ತೆಲಂಗಾಣದ ಮತ್ತೋರ್ವ ವ್ಯಕ್ತಿಯಲ್ಲಿ ಸೋಂಕು ಖಟಿತವಾಗಿದೆ ದೆಹಲಿಯಲ್ಲಿ ಪತ್ತೆಯಾದ ಸೋಂಕಿತ ವ್ಯಕ್ತಿ ಇಟಲಿಯಿಂದ ಹಿಂತಿರುಗಿದ್ದಾನೆ ತೆಲಂಗಾಣದ ವ್ಯಕ್ತಿ ದುಬೈನಿಂದ ವಾಪಸ್ಗಾಗಿದ್ದಾನೆ ಅವರ ಇನ್ನಿತರ ಪ್ರಯಾಣಗಳ ಬಗ್ಗೆ ಮಾಹಿತಿ ದೊರೆತಿಲ್ಲ ಇಬ್ಬರ ಪರಿಶ್ವಿತಿಯು ಸ್ವಿರವಾಗಿದ್ದು ಅವರ ಬಗ್ಗೆ ತೀವ್ರ ನಿಗಾವಹಿಸಲಾಗಿದೆ ಜನರು ಇರಾನ್ ಜಪಾನ್ ದಕ್ಷಿಣ ಕೊರಿಯಾ ಹಾಗೂ ಸಿಂಗಾಮರ್ಗೆ ಪ್ರಯಾಣ ಕೈಗೊಳ್ಳದಂತೆ ಕೇಂದ್ರ ಆರೋಗ್ಯ ಸಚಿವ ಡಾ ಹರ್ಷವರ್ಧನ್ ಸಲಹೆ ನೀಡಿದ್ದಾರೆ ದೆಹಲಿಯಲ್ಲಿಂದು ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ಹರ್ಷವರ್ಧನ್ ಜನರು ಭಯಭೀತರಾಗಬೇಕಾಗಿಲ್ಲ ಜ್ವರ ನೆಗಡಿ ಅಥವಾ ಉಸಿರಾಟದ ಸಮಸ್ಯೆಯಂತಹ ಲಕ್ಷಣಗಳು ಕಂಡು ಬಂದಲ್ಲಿ ಸಮೀಪದ ಆಸ್ಪತ್ರೆಯಲ್ಲಿ ಪರೀಕ್ಷಿಸಿಕೊಳ್ಳುವಂತೆ ಸೂಚಿಸಿದ್ದಾರೆ

ಇರಾನ್ನಲ್ಲಿರುವ ಭಾರತೀಯರ ಕುರಿತು ತುರ್ತು ಕ್ರಮಕೈಗೊಳ್ಳಲು ವಿದೇಶಾಂಗ ಸಚಿವಾಲಯ ಅಲ್ಲಿರುವ ಭಾರತೀಯ ದೂತವಾಸ ಕಚೇರಿಯೊಂದಿಗೆ ಸತತ ಸಂಪರ್ಕದಲ್ಲಿದೆ ಎಂದು ಪರ್ಷವರ್ಧನ್ ತಿಳಿಸಿದ್ದಾರೆ

ತಪ್ಪಿತಸ್ಥ ಪವನ್ ಕುಮಾರ್ ಗುಪ್ತ ಸಲ್ಲಿಸಿರುವ ಕ್ಷಮದಾನ ಅರ್ಜಿ ಇತ್ಯರ್ಥಕ್ಕಾಗಿ ಬಾಕಿ ಉಳಿದಿರುವ ಹಿನ್ನೆಲೆಯಲ್ಲಿ ಮರಣದಂಡನೆ ಶಿಕ್ಷೆಯನ್ನು ಜಾರಿಗೊಳಿಸುವಂತಿಲ್ಲ ಎಂದು ಹೆಚ್ಚುವರಿ ಸೆಷನ್ಸ್ ನ್ಯಾಯಾಧೀಶ ಧರ್ಮೇಂದ್ರ ರಾಣಾ ಹೇಳಿದ್ದಾರೆ ರಾಷ್ಟಪತಿಗಳ ಮುಂದೆ ತನ್ನ ಕ್ಷಮಾದಾನ ಅರ್ಜಿ ಸಲ್ಲಿಸಿರುವ ಹಿನ್ನೆಲೆಯಲ್ಲಿ ಮರಣದಂಡನೆ ಶಿಕ್ಷೆ ಜಾರಿಗೆ ತಡೆಯಾಜ್ಞೆ ನೀಡಬೇಕೆಂದು ಪವನ್ಕುಮಾರ್ ಗುಪ್ತ ಸಲ್ಲಿಸಿದ್ದ ಅರ್ಜಿ ಸಂಬಂಧ ನ್ಯಾಯಾಲಯ ಈ ಆದೇಶ ಹೊರಡಿಸಿದೆ

ನ್ಯಾಯಮೂರ್ತಿ ಆರ್ ಭಾನುಮತಿ ಹಾಗೂ ಎ

ಬೋಪಣ್ಣ ಅವರನ್ನೊಳಗೊಂಡ ನ್ಯಾಯಪೀಠ ಸಾರ್ವಜನಿಕ ಹಿತಾಸಕ್ತೆ ಅರ್ಜಿಯ ಮೂಲಕ ಯಾರೊಬ್ಬರು ಇಂತಪ ಸೂಚನೆ ನೀಡುವಂತೆ ಮನವಿ ಮಾಡಬಾರದು ಎಂದು ಹೇಳಿದೆ ಒಂದೊಮ್ಮೆ ತಪ್ಪಿತಸ್ಥರು ತಮ್ಮ ದೇಹ ಹಾಗೂ ಅಂಗಾಂಗಗಳನ್ನು ದಾನ ಮಾಡಲು ಇಜ್ವಿಸಿದ್ದಲ್ಲಿ ಅದನ್ನು ಅವರ ಕುಟುಂಬ ಸದಸ್ಕರ ಮೂಲಕ ವ್ಯಕ್ತಪಡಿಸಬಹುದಾಗಿದೆ ಎಂದು ಹೇಳಿದೆ ಬಾಂಬೆ ಹೈಕೋರ್ಟ್ನ ನಿವ್ಯಕ್ತ ನ್ಯಾಯಮೂರ್ತಿ ಮೈಕೇಲ್ ಎಫ್ ಸಾಲ್ಡನಾ ಪರ ವಕೀಲರು ತಮ್ಮ ವಾದ ಮುಂದುವರೆಸಿದಾಗ ನ್ಕಾಯಪೀಠ ಮಾಜಿ ನ್ಕಾಯಮೂರ್ತಿಗಳ ಅರ್ಜಿ ತಪ್ಪು ಗ್ರಹಿಕೆಯಾಗಿದೆ ಎಂದು ಹೇಳಿತು ಅಂಗಾಂಗ ದಾನ ಸ್ವಯಂಪ್ರೇರಿತವಾಗಿದೆ ಎಂದು ನ್ಯಾಯಪೀಠ ಸ್ವಷ್ಷಪಡಿಸಿತು

ಭೋಜನ ನಂತರದ ಕಲಾಪದಲ್ಲಿ ಮಾನವ ಸಂಪನ್ಮೂಲಗಳ ಅಭಿವೃದ್ಧಿ ಸಚಿವ ರಮೇಶ್ ಮೋಖ್ರಿಯಾಲ್ ನಿಶಾಂಕ್ ವಿಧೇಯಕವನ್ನು ಮಂಡಿಸಿ ಸಂಸ್ಕತ ಭಾಷೆಯ ಮಪತ್ವವನ್ನು ವಿವರಿಸಿದರು ಮೂರು ಸಂಸ್ಕತ ವಿಶ್ವವಿದ್ಯಾಲಯಗಳೆಂದು ಭಾವಿಸಲಾದ ವಿಶ್ವವಿದ್ಯಾಲಯಗಳನ್ನು ಕೇಂದ್ರೀಯ ವಿಶ್ವವಿದ್ಯಾಲಯಗಳನ್ನಾಗಿ ಪರಿವರ್ತಿಸಲು ವಿಧೇಯಕ ಅವಕಾಶ ಮಾಡಿಕೊಡಲಿದೆ ನವದೆಪಲಿಯ ರಾಷ್ಷೀಯ ಸಂಸ್ಟತ್ ಸಂಸ್ಟಾನ್ ಹಾಗೂ ಶ್ರೀ ಲಾಲ್ಬಹದ್ದೂರ್ ಶಾಸ್ತ್ರಿ ರಾಷ್ಟೀಯ ಸಂಸ್ಟತ ವಿದ್ಯಾಪೀಠ ಹಾಗೂ ತಿರುಪತಿಯ ರಾಷ್ಟೀಯ ಸಂಸ್ಕತ ವಿದ್ಯಾಪೀಠಗಳಿಗೆ ಕೇಂದ್ರೀಯ ಸ್ಥಾನಮಾನ ಲಭ್ಯವಾಗಲಿದೆ ಲೋಕಸಭೆ ಈಗಾಗಲೇ ಈ ವಿಧೇಯಕಕ್ಕೆ ಅಂಗೀಕಾರ ನೀಡಿದೆ ಬಿಜೆಪಿಯ ಡಾ ಸತ್ಯನಾರಾಯಣ ಜತಿಯಾ ಮರಾತನ ಭಾರತೀಯ ಭಾಷೆಯ ಮಹತ್ವ ಕುರಿತು ಮಾತನಾಡಿದರು

ನ್ಯಾಯಮೂರ್ತಿ ಎನ್

ರಮಣ ನೇತೃಕ್ಷದ ಐವರು ನ್ಯಾಯಮೂರ್ತಿಗಳ ಸಂವಿಧಾನಪೀಠ ಈ ತೀರ್ಪನ್ನು ಪ್ರಕಟಿಸಿದೆ

ನ್ಯಾಯಮೂರ್ತಿ ಎನ್

ರಮಣ ನೇತೃತ್ವದ ಐವರು ನ್ಯಾಯಮೂರ್ತಿಗಳನ್ನು ಒಳಗೊಂಡ ನ್ಯಾಯಪೀಠ ತಪ್ಪಿತಸ್ಥರಿಗೆ ವಿಧಿಸಲಾಗಿರುವ ಶಿಕ್ಷೆಯನ್ನು ಮರು ಪರಿಶೀಲಿಸಲು ಯಾವುದೇ ಆಧಾರಗಳು ಇಲ್ಲ ಎಂದು ಹೇಳಿದೆ ಈ ನಡುವೆ ತಪ್ಪಿತಸ್ಥ ಪವನ್ಕುಮಾರ್ ಗುಪ್ತ ವಕೀಲ ಎ ಪಿ ಸಿಂಗ್ ನ್ಯಾಯ ಪರಿಹಾರಾತ್ಮಕ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ಮಜಾಗೊಳಿಸಿರುವ ಮಾಹಿತಿ ಪಡೆದುಕೊಂಡ ನಂತರ ರಾಷ್ಷಪತಿ ಅವರಿಗೆ ಕ್ಷಮಾದಾನ ಅರ್ಜಿ ಸಲ್ಲಿಸಿರುವುದಾಗಿ ತಿಳಿಸಿದ್ದಾರೆ

ಜೈಶಂಕರ್ ಹೇಳಿದ್ದಾರೆ ಕಳಿದ ಕೆಲವು ವರ್ಷಗಳಿಂದ ಭಯೋತ್ಪಾದನೆಗೆ ಸಂಬಂಧಿಸಿದಂತೆ ಭಾರತ ತನ್ನ ಸಾಮರ್ಥ್ಯವನ್ನು ಜಾಗತಿಕ ಸಂವಾದಗಳಲ್ಲಿ ಪ್ರದರ್ಶಿಸುವ ಮೂಲಕ ಅಂತಾರಾಷ್ಷೀಯ ಮಟ್ಟದಲ್ಲಿ ಭಿನ್ನ ಫಲಪ್ರುತಿ ಹೊರಹೊಮ್ಮಲು ಕಾರಣವಾಗಿದೆ ಎಂದರು

ಅಲ್ಲದೇ ವಿಶ್ವಸಂಸ್ವೆಯ ಸುಸ್ವಿರ ಅಭಿವ್ಯದ್ದಿಯ ಗುರಿಗಳಿಗೆ ಭಾರತದ ಕಟಿಬದ್ದತೆಯ ಬಗ್ಗೆ ಪ್ರಶಂಸೆ ವ್ಯಕ್ತವಾಗುತ್ತಿದೆ ಎಂದರು

ಪಲವು ಬದಲಾವಣೆಗಳು ಆ ದೇತದಲ್ಲಿ ನಡೆದಿವೆ ಎಂದು ಹೇಳಿದರು

ಯಾವುದೇ ಅಸ್ತವ್ಯಸ್ತತೆಗೆ ಅವಕಾಶ ಮಾಡಿಕೊಟ್ಲಿಲ್ಲ ಎಂಬುದು ಭಾರತದ ಸಂದೇಶವಾಗಿದೆ ಹೆಣ್ಣು ಮಕ್ಕಳು ಎಲ್ಲ ಕ್ಷೇತ್ರಗಳಲ್ಲೂ ಮುಂಚೂಣಿಗೆ ಬರುತ್ತಿದ್ದು ಇದು ನವಭಾರತ ನಿರ್ಮಾಣದ ಚಿತ್ರಣವನ್ನು ಪ್ರತಿಬಿಂಬಿಸುತ್ತಿದೆ ಎಂದು ರಾಷ್ಟಪತಿ ರಾಮನಾಥ್ ಕೋವಿಂದ್ ಹೇಳಿದ್ದಾರೆ ಛತ್ತೀಸ್ಗಢದ ಬಿಲಾಸ್ಮರ್ನಲ್ಲಿ ಗುರು ಫಾಸಿದಾಸ್ ವಿಶ್ವವಿದ್ಯಾಲಯದ ಘಟಿಕೋತ್ಸವದಲ್ಲಿ ಪಾಲ್ಗೊಂಡು ಅವರು ಮಾತನಾಡುತ್ತಿದ್ದರು

ವಿಶ್ವವಿದ್ಯಾಲಯದ ಆವರಣದಲ್ಲಿ ನೂತನವಾಗಿ ನಿರ್ಮಿಸಿರುವ ಐದು ಕಟ್ಟಡಗಳನ್ನು ರಾಷ್ಟಪತಿ ಉದ್ವಾಟಿಸಿದರು ದೆಹಲಿಯ ಹಲವು ಪ್ರದೇಶಗಳಲ್ಲಿ ಇತ್ತೀಚೆಗೆ ನಡೆದ ಹಿಂಸಾಚಾರಗಳಿಗೆ ಸಂಬಂಧಿಸಿದಂತೆ ಸಂಸತ್ ಭವನದ ಮಹಾತ್ಮಗಾಂಧಿ ಪ್ರತಿಮೆಯ ಬಳಿ ಕಾಂಗ್ರೆಸ್ ಆಮ್ಆದ್ಲಿ ಪಕ್ಷ ಹಾಗೂ ತ್ಯಣಮೂಲ ಕಾಂಗ್ರೆಸ್ ಸಂಸದರು ಇಂದು ಪ್ರತಿಭಟನೆ ನಡೆಸಿದರು